ಹಾಗೂ ಸಮಗ್ರ ಇಂಡೋ ಫೆಸಿಫಿಕ್ ಭಾಗದ ಬಲವರ್ಧನೆ ಅಗತ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಚಾರ

ಚುನಾವಣಾ ಆಯೋಗ

ನಗರಗಳಲ್ಲಿ ಸಂಪರ್ಕಾಧಿಕಾರಿಗಳನ್ನು ನೇಮಿಸಲು ಜಮ್ನು ಕಾಶ್ನೀರ ಸರ್ಕಾರ ನಿರ್ಧಾರ

ಭೇಟಿಯ ವೇಳೆ ಅವರು ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಶೃಂಗಸಭೆ ಹಾಗೂ ಭಾರತ ಅಸಿಯಾನ್ ಅನೌಪಚಾರಿಕ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಿಂಗಾಪುರ ಫಿನ್ಟೆಕ್ ಫೆಸ್ಟಿವಲ್ನಲ್ಲಿ ಪ್ರಮುಖ ಭಾಷಣ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕ ಆಸ್ಟೇಲಿಯಾ ಸಿಂಗಾಮರ ಮತ್ತು ಥೈಲ್ಯಾಂಡ್ ದೇಶಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಸಿಂಗಾಪುರದ ಪ್ರಧಾನಮಂತ್ರಿ ಹಾಗೂ ಅಸಿಯಾನ್ನ ಪ್ರಸ್ತುತ ಅಧ್ಯಕ್ಷ ಲೀ ಹಿಸೆನ್ ಲೂಂಗ್ ಶೃಂಗಸಭೆಯಲ್ಲಿ ಎಲ್ಲಾ ನಾಯಕರು ಫಲಪ್ರದ ಮಾತುಕತೆ ನಡೆಸಿದ್ದಾರೆ ಎಂದು ಹೇಳಿದ್ದಾರೆ ಲೀ ಅವರು ಪೂರ್ವ ಏಷ್ಯಾ ಶೃಂಗಸಭೆ ಪ್ರಪಂಚದ ಜನಸಂಖ್ಯೆ ಹಾಗೂ ಜೆಡಿಪಿಯ ಒಂದಕ್ಕಿಂತ ಹೆಚ್ಚು ಭಾಗವನ್ನು ಪ್ರತಿನಿಧಿಸುತ್ತಿದ್ದು ಮುಕ್ತ ಹಾಗೂ ಸಮಗ್ರ ಆಸಿಯಾನ್ ಕೇಂದ್ರೀತ ಪ್ರಾದೇಶಿಕ ಸ್ವರೂಪದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳಿದರು ಇದಕ್ಕೂ ಮೊದಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಸಿಯಾನ್ ಭಾರತ ಅನೌಪಚಾರಿಕ ಉಪಹಾರ ಶೃಂಗಸಭೆಯಲ್ಲಿ ಆಸಿಯಾನ್ ನಾಯಕರೊಂದಿಗೆ ಸಮಾಲೋಚನೆ ನಡೆಸಿದರು

ಇಂಡೊ ಫೆಸಿಫಿಕ್ ಸಮೃದ್ದಿಗೆ ವ್ಯಾಪಾರ ಹಾಗೂ ಬಂಡವಾಳ ಹೂಡಿಕೆಯಲ್ಲಿ ಹಾಗೂ ಸಮುದ್ರದ ಸ್ವಾಧೀನದಲ್ಲಿ ಸಹಕಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ

ಪ್ರಸ್ತುತ ಎಸ್

ಶಶಿಕಾಂತ್ ಅವರ ಜಾಗಕ್ಕೆ ಕುಂದ್ರಾ ಅವರನ್ನು ನೇಮಿಸಲಾಗಿದೆ ಕುಂದ್ರಾ ಅವರು ಮಿಜೋರಾಂನ ಪ್ರಧಾನ ಆಡಳಿತ ಇಲಾಖೆಯ ಮುಖ್ಯಕಾರ್ಯದರ್ಶಿಯಾಗಿದ್ದರು ಕಳೆದ ವಾರ ಎನ್ಜೆಒ ಸಮಸ್ವಯ ಸಮಿತಿಯ ಸದಸ್ಕರು ಶತಿಕಾಂತ್ ಅವರನ್ನು ವರ್ಗಾಯಿಸುವಂತೆ ಪ್ರತಿಭಟನೆ ನಡೆಸಿದ್ದರು ಈ ಮಧ್ಯೆ ರಾಜ್ಯದಲ್ಲಿ ಚುನಾವಣಾ ಪ್ರಚಾರ ಬಿರುಸುಪಡೆದಿದ್ದು

ಪವಾಮಾನ ಇಲಾಖೆಯ ಅಧಿಕಾರಿಗಳ ಪ್ರಕಾರ ನಾಗಪಟ್ಟಣಂ ಸುತ್ತಮುತ್ತ ಅಂದರೆ ಕಡಲೂರು ಮತ್ತು ಪಂಬನ್ ನಡುವೆ ಈ ಚಂಡಮಾರುತ ಹಾದುಹೋಗುವ ಸಾಧ್ಯತೆ ಇದ್ದು ಭಾರೀ ಮಳೆಯಾಗುವ ಸಂಭವವಿದೆ ಈ ವರ್ಷಾಂತ್ಯಕ್ಷೆ ಪ್ರತಿ ಭಾರತೀಯ ಪ್ರಜೆಯನ್ನು ಹಣಕಾಸು ವ್ಯವಸ್ಥೆಯೊಳಗೆ ಸೇರ್ಪಡೆಗೊಳಿಸುವ ಗುರಿಯನ್ನು ಸಾಧಿಸಲಾಗುವುದು ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ

ದೇಶದ ಪ್ರಮುಖ ಬ್ಯಾಂಕರ್ಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಗುಣಮಟ್ಟದ ತಯಾರಿಕೆ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಸಮಗ್ರ ಬೆಳವಣಿಗೆ ದೇಶದ ಅಭಿವೃದ್ದಿಯಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ ಎಂದು ಸೂಕ್ಷ್ನ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಹೇಳಿದ್ದಾರೆ

ಭಾರತದಲ್ಲಿ ಗ್ರಾಮೀಣ ಉದ್ಯಮ ಎಂಬುದು ಈ ವರ್ಷದ ಮೇಳದ ಘೋಷವಾಕ್ಯವಾಗಿದೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಯಾದ ಬಳಿಕ ದಿಷಧಿ ತಯಾರಿಕಾ ವಲಯದಲ್ಲಿ ಸಕಾರಾತ್ಕ ದೆಳವಣಿಗೆ ಕಂಡಿದೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಲರ ಖಾತೆ ರಾಜ್ಯ ಸಚಿವ ಮಾಂಡವೀಯ ಹೇಳಿದ್ದಾರೆ

ಎಲ್ಲಾ ಜನರಿಗೂ ಗುಣಮಟ್ಟದ ಔಷಧಿಗಳು ಕ್ಲೆಗೆಟುಕುವ ದರದಲ್ಲಿ ದೊರಕುವಂತೆ ಮಾಡಲು ಸರ್ಕಾರ ಪಲವು ತ್ರಮಗಳನ್ನು ಕ್ಲೆಗೊಂಡಿದೆ ಎಂದು ತಿಳಿಸಿದ್ದಾರೆ ಛತ್ತೀಸ್ಘಡದ ಎರಡನೇ ಪಂತದ ವಿಧಾನಸಭಾ ಚುನಾವಣೆಯ ಪ್ರಚಾರ ಕಾರ್ಯ ಬಿರುಸುಗೊಂಡಿದ್ದು

ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಮತದಾರರನ್ನು ಸೆಳೆಯುವ ಕಾರ್ಯದಲ್ಲಿ ನಿರತವಾಗಿದ್ದಾರೆ ಕೇಂದ್ರ ಸಚಿವ ರಾಜ್ನಾಥ್ ಸಿಂಗ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯ ನಾಥ್ ದೆಹಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಮನೋಜ್ ತಿವಾರಿ ಇಂದು ರಾಜ್ಯದ ವಿವಿಧ ಭಾಗಗಳಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸಿದರು ವಿದ್ಲಾರ್ಥಿಗಳು ಬದಲಾವಣೆಯ ಪರಿಕಾರರಾಗದೇಕು ಹಾಗೂ ರೈತ ಸಮುದಾಯದ ಕಲ್ಲಾಣಕ್ಕೆ ಕೊಡುಗೆ ನೀಡಬೇಕು ಎಂದು ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ ಬಿಹಾರದ ಸಮಷ್ಟಿಪುರದ ಪೂಸಾದಲ್ಲಿ ಡಾ ರಾಜೇಂದ್ರ ಪ್ರಸಾದ್ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯದ ಪ್ರಥಮ ಫಟಿಕೋತ್ವವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ರೈತರ ಉತ್ಪಾದನೆ ಹೆಚ್ಚಳಕ್ಕೆ ನೆರವಾಗುವ ಹೊಸ ಅನ್ವೇಷಣೆಗಳಲ್ಲಿ ವಿದ್ಯಾರ್ಥಿಗಳು ನಿರಂತರವಾಗಿ ತೊಡಗಿಕೊಳ್ಳಬೇಕು ಎಂದರು ಕೇರಳದ ಪ್ರಸಿದ್ದ ಶಬರಿ ಮಲೆ ದೇವಾಲಯಕ್ಕೆ ಎಲ್ಲಾ ವಯಸ್ತಿನ ಮಹಿಳೆಯರಿಗೆ ಪ್ರವೇಶ ಕಲ್ಪಿಸುವ ಸಂಬಂಧ ಒಮ್ನತಕ್ಕೆ ಬರಲು ತಿರುವನಂತಪುರಂನಲ್ಲಿಂದು ಸರ್ವಪಕ್ಷ ಸಭೆ ನಡೆಯಿತು ಮುಖ್ಯಮಂತ್ರಿ ಪಿಣರಾಯ್ ವಿಜಯ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ದೇವಾಲಯದ ದರ್ಶನಕ್ಕೆ ಬರುವ ಪ್ರತಿಯೊಬ್ಲ ಭಕ್ತಾಧಿಗಳಿಗೂ ಸರ್ಕಾರ ರಕ್ಷಣೆ ನೀಡಲಿದೆ ಎಂದು ಸಭೆಯ ಬಳಿಕ ಮುಖ್ಯಮಂತ್ರಿ ಮಾಧ್ಯಮಗಳಿಗೆ ತಿಳಿಸಿದರು

ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಆಡಳಿತಾತ್ಕಕ ಸಮಿತಿಯ ಸಭೆಯಲ್ಲಿ ಈ ನಿರ್ಧಾರ ಕ್ಕೆಗೊಳ್ಳಲಾಗಿದೆ ನವದೆಹಲಿ ನೊಯಿಡಾ ಛತ್ತೀಸ್ಗಡ ಅಲಿಫಡ ಭೋಪಾಲ್ ಪುಣೆ ಹೈದರಾಬಾದ್ ಬೆಂಗಳೂರು ಚೆನ್ನೈ ಹಾಗೂ ಜೈಸುರದಲ್ಲಿ ಸಂಪರ್ಕಾಧಿಕಾರಿಗಳನ್ನು ನಿಯೋಜಿಸಲಾಗುವುದು ಎಂದು ಸರ್ಕಾರದ ವಕ್ತಾರರೊಬ್ಲರು ತಿಳಿಸಿದ್ದಾರೆ

ದೇಶದಲ್ಲಿ ತಮ್ನನ್ನು ಶ್ರಧಾನಮಂತ್ರಿಯಾಗಿ ಅಧ್ಯಕ್ಷರು ನೇಮಿಸಿದ್ದರಿಂದ ಕಷ್ಷದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರಾಜಪಕ್ಷೆ ಹೇಳಿಕೆ ನೀಡಿದ ಬಳಿಕ ಈ ಘರ್ಷಣೆ ಉಂಟಾಗಿದೆ ಮತ್ತೊಂದು ಬಣದವರು ಈ ಹೇಳಿಕೆಗೆ ವಿರೋಧ ವ್ಯಕ್ಷಪಡಿಸಿದರು

ಈ ಸಂದರ್ಭದಲ್ಲಿ ಸ್ಪೀಕರ್ ಕರು ಜಯಸೂರ್ಯ ಅವರು ಯಾವುದೇ ತೀರ್ಪು ನೀಡದೆ ಅಧಿವೇಶನದಿಂದ ಹೊರ ನಡೆದರು

ಮಾವೋವಾದಿಗಳು ದೊರ್ನಾಪಾಲ್ ಪ್ರದೇಶದಿಂದ ಗುತ್ತಿಗೆದಾರರೊಬ್ಬರನ್ನು ಅಪಹರಿಸಿ ಪತ್ತೆ ಮಾಡಿದ್ದಾರೆ ಎಂದು ಆಕಾಶವಾಣಿಯ ಬಾತ್ತೀದಾರರು ವರದಿ ಮಾಡಿದ್ದಾರೆ

ರಾಯ್ಪುರದಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ನಕ್ಷಲ್ ಸಮಸ್ಥೆ ಅಂತಿಮ ಪಂತದಲ್ಲಿದೆ

ಈ ಹಿಂದೆ ನಕ್ಸಲ್ ವಿರುದ್ದ ಕಾರ್ಯಾಚರಣೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಭದ್ರತಾ ಸಿಬ್ಲಂದಿ ಸಾವನ್ನಪ್ಪುತ್ತಿದ್ದರು ಆದರೆ ಈಗ ಹೆಚ್ಚಿನ ಸಂಖ್ಯೆಯ ನಕ್ಸಲರು ಸಾವನ್ನಪ್ಪುತ್ತಿದ್ದಾರೆ ಎಂದು ರಾಜ್ನಾಥ್ ಸಿಂಗ್ ತಿಳಿಸಿದರು ವಿಶೇಷ ಪ್ರಯಾಣಿಕ ರೈಲು ರಾಮಾಯಣ ಎಕ್ಸ್ಪ್ರೆಸ್ ಇಂದು ಅಯೋಧ್ಯೆ ತಲುಪಿದೆ ನಗರಕ್ಷೆ ರೈಲು ಆಗಮಿಸುತ್ತಿದ್ಲಂತೆ ಸ್ಥಳೀಯರು ಅದ್ಗೂರಿ ಸ್ನಾಗತ ಕೋರಿದರು ಪ್ರವಾಸಿಗರು ಅಯೋಧ್ಯೆ ನಗರದ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿದರು